ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಪೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕ ಕುರಿತು ಇಂದು ಮುಖ್ಕಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಉನ್ನತಮಟ್ಟದ ಸಭೆ ನಡೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಭೆಯಲ್ಲಿ ಗೃಪ ಕಂದಾಯ ಶಿಕ್ಷಣ ಸಚಿವರು ಮತ್ತು ಆರೋಗ್ಕ ಇಲಾಖೆಯ ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಂದರು ನಾಲ್ಕು ವಾರಗಳಿಂದ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿವೆ ಗಡಿಭಾಗಗಳಲ್ಲಿ ಮತ್ತಪ್ಟು ಕಟ್ಟುನಿಟ್ಟನ ಕ್ರಮಕ್ಕೆಗೊಳ್ಳಬೇಕಾಗಿದೆ

ಈ ಹಿನ್ನೆಲೆಯಲ್ಲಿ ಸಮಗ್ರವಾಗಿ ಚರ್ಜಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಚಿವ ಸುಧಾಕರ್ ಹೇಳಿದರು

ಶಾಸಕಾಂಗ ಮಾಡಿದ ಯಾವುದೇ ಕಾನೂನಿನಲ್ಲಿ ಉಲ್ಲೇಖಿಸಲಾಗುವ ಸರ್ಕಾರ ಎಂಬ ಪದವು ಲೆಫ್ಟಿನೆಂಟ್ ಗವರ್ನರ್ ಅವರನ್ನು ಸೂಚಿಸುತ್ತದೆ ಎಂದು ಈ ಕಾಯ್ದೆ ತಿಳಿಸುತ್ತದೆ ಕಳೆದವಾರ ಸಂಸತ್ತಿನಲ್ಲಿ ಈ ತಿದ್ದುಪಡಿ ಮಸೂದೆ ಅಂಗೀಕಾರಗೊಂಡಿತ್ತು

ಹೋಳಿ ಸಂದರ್ಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಹೋಳಿ ಹಬ್ಬವು ಜನರ ಜೀವನದಲ್ಲಿ ಸಂತಸ ಮತ್ತು ಭರವಸೆಯನ್ನು ಮೂಡಿಸುವ ಜತೆಗೆ ಸಾಮಾಜಿಕ ಏಕೀಕರಣ ಮತ್ತು ಭಾತ್ಪತ್ವದ ಸಂದೇಶವನ್ನು ಮೂಡಿಸುತ್ತದೆ ಎಂದು ಸಂದೇಶದಲ್ಲಿ ಅವರು ಹೇಳಿದ್ದಾರೆ ಇದಲ್ಲದೆ ಸೌಹಾರ್ದತೆ ಏಕತೆ ಮತ್ತು ಸಾಮರಸ್ಥದ ಅಡಿಪಾಯದ ಮೇಲೆ ನವ ಭಾರತವನ್ನು ನಿರ್ಮಿಸಲು ಜನರು ಒಗ್ಗೂಡುವಿಕೆಯನ್ನು ಇದು ಪ್ರೇರೇಪಿಸುತ್ತದೆ ಜತೆಗೆ ಈ ಉತ್ಸವ ದೇಶದ ಸಾಂಸ್ಟ್ರತಿಕ ವೈವಿಧ್ಯತೆಗೆ ಅವಿಭಾಜ್ಯವಾಗಿರುವ ರಾಷ್ವೀಯತೆಯ ಮನೋಭಾವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ರಾಷ್ಟಪತಿ ಹೇಳಿದ್ದಾರೆ

ಸುಲವೇಸಿ ದ್ವೀಪದ ಚರ್ಚ್ವೊಂದರ ಹೊರಗಡೆ ಆತ್ಮಾಪುತಿ ದಾಳಿ ನಡೆದಿರುವುದುನ್ನು ಇಂಡೋನೇಷ್ಠಾದ ಅಧ್ಯಕ್ಷ ಜೊಕೋ ವಿಡುಡೋ ಖಂಡಿಸಿದ್ದು ಇದೊಂದು ಭಯೋತ್ಪಾದನಾ ಕೃತ್ಯ ಎಂದಿದ್ದಾರೆ ಫಟನೆಯ ಬಗ್ಗೆ ಕೂಲಂಕುಶ ತನಿಖೆಗೆ ಮೊಲೀಸರಿಗೆ ಆದೇಶಿಸಿರುವುದಾಗಿ ಅವರು ತಿಳಿಸಿದ್ದಾರೆ

ಆ ವೇಳೆ ಆಗ ತಾನೇ ಭಾನುವಾರದ ಪ್ರಾರ್ಥನೆ ಮುಕ್ತಾಯವಾಗಿತ್ತು

ದಾಳಿ ನಡೆಸಿದವರೆಂದು ತಂಕಿಸಲಾದ ಮೋಟಾರ್ ಸೈಕಲ್ನಲ್ಲಿ ಬಂದಿದ್ದ ಇಬ್ಬರು ಆತ್ಮಾತಿ ಬಾಂಬರ್ಗಳು ಸ್ಫೋಟದಲ್ಲಿ ಸತ್ತಿದ್ದಾರೆಂದು ನಂಬಲಾಗಿದೆ

ದೆಹಲಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ ಐಎಸ್ ಎಸ್ ಎಫ್ ಶೂಟಿಂಗ್ ವಿಶ್ವ ಕಪ್ ನಲ್ಲಿ ಭಾರತದ ಶೂಟರ್ ಗಳು ಪುರುಷರ ಪಾಗೂ ಮಹಿಳೆಯರ ಟ್ರ್ಕ್ಲಾಪ್ ವಿಭಾಗದಲ್ಲಿ ಮತ್ತರಡು ಚಿನ್ನದ ಪದಕ ಗೆಲ್ಲುವ ಮೂಲಕ ಟೂರ್ನಿಯಲ್ಲಿ ಮೊದಲ ಸ್ಲಾನದೊಂದಿಗೆ ಹೋರಾಟ ಕೊನೆಗೊಳಿಸಿದ್ದಾರೆ